ಚುನಾವಣಾ ಸುಧಾರಣೆಗಳ ಕುರಿತು ಚರ್ಚಿಸಲು ಎಲ್ಲಾ ಅಧಿಕೃತ ರಾಪ್ಷ ಹಾಗೂ ಸ್ಥಳೀಯ ರಾಜಕೀಯ ಪಕ್ಷಗಳ ಜೊತೆ ಇಂದು ದೆಹಲಿಯಲ್ಲಿ ಸಭೆ ನಡೆಸಲಿರುವ ಚುನಾವಣಾ ಆಯೋಗ

ಕೇಂದ್ರ ಸರ್ಕಾರದ ರೀತಿ ರಿವಾಜುಗಳ ಪ್ರಕಾರ ರಾಷ್ಷೀಯ ವಿಪತ್ತು ನಿರ್ವಹಣಾ ನಿಧಿಯಿಂದ ಪ್ರವಾಹ ಪೀಡಿತ ಕೇರಳ ರಾಜ್ಲದ ಸಂತ್ರಸ್ತರ ಪುನರ್ವಸತಿಗೆ ಹೆಚ್ಲನ ನೆರವು ನೀಡಲಾಗುವುದು ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಕೇರಳ ರಾಜ್ಞಪಾಲ ಪಿ ಸದಾಶಿವಂ ಅವರಿಗೆ ಭರವಸೆ ನೀಡಿದ್ದಾರೆ ತಿರುವನಂತಪುರದಲ್ಲಿ ನಿನ್ನೆ ರಾಜಭವನದಿಂದ ಹೊರಡಿಸಲಾಗಿರುವ ಪ್ರಕಟಣೆಯಲ್ಲಿ ರಾಜ್ಯಪಾಲರು ಪ್ರಧಾನ ಮಂತ್ರಿಯವರನ್ನು ದೆಹಲಿಯಲ್ಲಿ ಭೇಟ ಮಾಡಿದ್ದ ಸಂದರ್ಭದಲ್ಲಿ

ರಾಜ್ಯಪಾಲ ಸದಾಶಿವಂ ಅವರು ಕೇಂದ್ರ ಗೃಹ ಖಾತೆ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟ ಮಾಡಿ ರಾಜ್ಜದಲ್ಲಿನ ಕಾನೂನು ಸುವ್ಣವಸ್ಥೆ ಮತ್ತು ಪ್ರವಾರ ಪೀಡಿತ ಪ್ರದೇಶಗಳಲ್ಲಿ ಕೈಗೊಂಡಿರುವ ಪರಿಹಾರ ಕ್ರಮಗಳ ಕುರಿತು ವಿವರಿಸಿದರು ಗೃಹ ಸಚಿವರು ಕೂಡ ಈ ಸಂದರ್ಭದಲ್ಲಿ ಕೇಂದ್ರದಿಂದ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಚುನಾವಣಾ ಸುಧಾರಣೆಗಳ ಕುರಿತು ಚರ್ಚಿಸಲು ಕೇಂದ್ರ ಚುನಾವಣಾ ಆಯೋಗ ವಿವಿಧ ರಾಷ್ಸೀಯ ಮತ್ತು ಸ್ಥಳೀಯ ರಾಜಕೀಯ ಪಕ್ಷಗಳ ಜೊತೆ ಇಂದು ದೆಹಲಿಯಲ್ಲಿ ಸಭೆ ನಡೆಸಲಿದೆ ದೇಶದಲ್ಲಿರುವ ಎಲ್ಲಾ ಅಧಿಕೃತ ರಾಜಕೀಯ ಪಕ್ಷಗಳೊಂದಿಗೆ ಚುನಾವಣಾ ಆಯೋಗ ಕಾಲ ಕಾಲಕ್ಷೆ ಸಮಾಲೋಚನಾ ಸಭೆಗಳನ್ನು ನಡೆಸಿಕೊಂಡು ಬರುತ್ತಿದೆ ಈ ಸಭೆಯಲ್ಲಿ ಅನೇಕ ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಯುತ್ತವೆ ಮುಂಬರುವ ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಚುನಾವಣೆಯಲ್ಲಿ ನಿಖರತೆ ಪಾರದರ್ಶಕತೆ ಮತ್ತು ಚುನಾವಣಾ ಪಟ್ಟಗಳನ್ನು ಸೇರಿಸುಕೊಳ್ಳುವ ಕುರಿತು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಎಲ್ಲಾ ರಾಜಕೀಯ ಪಕ್ಷಗಳ ಅಭಿಪ್ರಾಯಗಳನ್ನು ಚುನಾವಣಾ ಆಯೋಗ ಪಡೆಯುತ್ತಿದೆ

ಎರಡು ಜಿಲ್ಲೆಗಳಲ್ಲಿ ತೀವ್ರ ಮಳೆಯ ಕೊರತೆಯಾಗಿದೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಬರಗಾಲ ಕಂಡುಬಂದಿರುವ ರಾಜ್ಯ ತಮಿಳುನಾಡು ಎಂದು ಹವಾಮಾನ ಇಲಾಖೆಯ ಅಂಕಿಅಂಶ ಹೇಳುತ್ತದೆ

ಎರಡು ಜಿಲ್ಲೆಗಳಲ್ಲಂತೂ ಮಳೆಯ ಕೊರತೆ ತೀವ್ರವಾಗಿದೆ ಲಕ್ಷದ್ದೀಪದಲ್ಲಿ ಕೂಡ ಮಳೆಯ ಕೊರತೆ ಉಂಟಾಗಿದೆ

ಅವರು ತಮ್ನ ಫೇಸ್ಬುಕ್ ಪುಟದಲ್ಲಿ ಈ ರೀತಿ ಬರೆದುಕೊಂಡಿದ್ದು ಕಳೆದ ನಾಲ್ಲು ವರ್ಷಗಳಲ್ಲಿ ದೇಶದಲ್ಲಿ ಹಲವು ಸುಧಾರಣೆಗಳಾಗಿವೆ ದೇಶದ ಆಡಳತ ವ್ವವಸ್ಥೆಯಲ್ಲಿಯೂ ಕೂಡ ಹಂತ ಹಂತವಾಗಿ ಸುಧಾರಣೆಗಳು ಕಂಡುಬರುತ್ತಿದ್ದು ಹೆಚ್ಚು ಪಾರದರ್ಶಕವಾಗಿದೆ ಎಂದಿದ್ದಾರೆ

ವಿಯೆಟ್ನಾಂ ರಾಜಧಾನಿ ಹನ್ಲೊಯಿನಲ್ಲಿ ಇಂದು ವಿದೇಶಾಂಗ ವ್ಲವಹಾರಗಳ ಸಚಿವೆ ಸುಪ್ರಾಸ್ವರಾಜ್ ಮೂರನೇ ಭಾರತೀಯ ಸಾಗರ ಸಮ್ಮೇಳನವನ್ನು ಉದ್ವಾಟಸಲಿದ್ದಾರೆ

ನಂತರ ಸುಷ್ಪಾಸ್ತರಾಜ್ ಅವರು ವಿಯೆಟ್ನಾಂ ಪ್ರಧಾನಿ ನ್ಗುಯೇನ್ ಕುವಾನ್ ಫುಕ್ ಅವರನ್ನು ಭೇಟ ಮಾಡಲಿದ್ದಾರೆ ನಂತರ ಅವರು ಕಾಂಬೋಡಿಯಾಗೆ ತೆರಳಲಿದ್ದು ಅಲ್ಲಿನ ವಿದೇಶಾಂಗ ವ್ಯವಹಾರಗಳ ಸಚಿವ ಪ್ರಾಕ್ ಸೊಕ್ಡೊನ್ನು ಪ್ರಧಾನಮಂತ್ರಿ ಹುನ್ ಸೇನ್ ಮತ್ತು ಸೆನೆಟ್ ಅಧ್ಯಕ್ಷ ಸೇ ಚ್ಚುಮ್ ಅವರನ್ನು ಸಹ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ ವಿದೇಶಾಂಗ ಸಚಿವೆಯಾದ ನಂತರ ಸುಷ್ಟಾಸ್ವರಾಜ್ ಅವರ ಮೊದಲ ಅಧಿಕೃತ ಕಾಂಬೋಡಿಯಾ ಭೇಟಿ ಇದಾಗಿದೆ ಈ ಎರಡೂ ದೇಶಗಳ ನಾಯಕರೊಂದಿಗೆ ಸುಷ್ನಾ ಸ್ವರಾಜ್ ಅವರು ಜಾಗತಿಕ ಸ್ಥಳೀಯ ಹಾಗೂ ದ್ವಿಪಕ್ಷೀಯ ವಿಷಯಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ ಆಫ್ರಾನಿಸ್ತಾನದ ನಂಗರ್ಹಾರ್ ಪ್ರಾಂತ್ವದಲ್ಲಿ ಉಗ್ರರ ಅಡಗುತಾಣದ ಮೇಲೆ ನಡೆದ ವಾಯುದಾಳಿಯಲ್ಲಿ ಇಸ್ಲಾಮಿಕ್ ಸ್ಟೇಟ್ ನಾಯಕ ಅಬುಸಾದ್ ಎರ್ಹಬಿ ಹತ್ಯೆಯಾಗಿದ್ದಾನೆ

ಸ್ಥಳದಿಂದ ಅಪಾರ ಪ್ರಮಾಣದ ತಸ್ತಸ್ತಾಗಳನ್ನು ನಾಶಪಡಿಸಲಾಗಿದೆ ಎರಡು ಇಸ್ಲಾಮಿಕ್ ಸ್ಪೇಟ್ ಉಗ್ರಗಾಮಿ ಗುಂಪಿನ ಅಡಗುತಾಣದ ಮೇಲೆ ದಾಳಿ ನಡೆಸಲಾಗಿತ್ತು

ಜಾಗೃತದಳದ ಮುಖ್ಯಸ್ಥರು ಮತ್ತು ಆಂತರಿಕ ಮತ್ತು ಭದ್ರತಾ ಸಚಿವರುಗಳ ರಾಜೀನಾಮೆಯನ್ನು ತಿರಸ್ಥರಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಉಗ್ರಗಾಮಿಗಳ ಒಳನುಸುಳುವಿಕೆ ಬಗ್ಗೆ ಸರ್ಕಾರ ತೀವ್ರ ಟೀಕೆಗಳನ್ನು ಎದುರಿಸಿತ್ತು ರಾಜೀನಾಮೆ ಪತ್ರವನ್ನು ಸ್ವೀಕರಿಸದ ಅಧ್ಯಕ್ಷ ಘನಿ ಭದ್ರತೆಗೆ ಸಂಬಂಧಪಟ್ಟಂತೆ ಅಗತ್ಯ ಕ್ರಮಗಳನ್ನು ಕ್ನೆಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ಉದ್ವಾಟನಾ ಸಮಾರಂಭದಲ್ಲಿ ರಾಷ್ಟ್ರದ್ವಜ ಹಿಡಿಯುವ ಗೌರವ ಹೊಂದಿದ್ದ ನೀರಚ್ ಇಂದು ನಡೆಯುವ ಜಾವಲಿನ್ ಎಸೆತದ ಪುರುಷರ ಫೈನಲ್ ಪಂದ್ವಾವಳಿಯಲ್ಲಿ ಶಿವಪಾಲ್ ಸಿಂಗ್ರೊಂದಿಗೆ ಸ್ವರ್ಧಿಸಲಿದ್ದಾರೆ ಮಹಿಳೆಯರ ಲಾಂಗ್ಜಂಪ್ನಲ್ಲಿ ನೀನಾ ವಾರಾಕಿಲ್ ಹಾಗೂ ಜೇಮ್ಲ್ ನಯನಾ ಮತ್ತು ಮರುಷರ ಹೈ ಜಂಪ್ನಲ್ಲಿ ಜೇತನ್ ಬಾಲಸುಬ್ರಹ್ಮಣ್ಯ ಚಿನ್ನದ ಪದಕ ಪಡೆಯುವ ಅಪೇಕ್ಷೆ ಹೊಂದಿದ್ದಾರೆ

ಬ್ದಾಡ್ನಿಂಟನ್ನಲ್ಲಿ ಪಿ ವಿ ಸಿಂಧು ಹಾಗೂ ಸೈನಾ ನೆಹ್ವಾಲ್ ಇಂದು ತಮ್ನ ಸೆಮಿಫೈನಲ್ ಪಂದ್ಯಗಳನ್ನಾಡಲಿದ್ದಾರೆ ಸಿಂಧು ಜಪಾನ್ ನ ಅಕಾನೆ ಯಮಗುಚಿ ಅವರನ್ನು ಎದುರಿಸಲಿದ್ದರೆ ಸೈನಾ ಚೀನಾದ ತ್ಲುಯಾಂಗ್ ತೈ ಅವರನ್ನು ಮುಖಾಮುಖಿಯಾಗಲಿದ್ದಾರೆ ಈಗಾಗಲೇ ಇಬ್ಬರೂ ಆಟಗಾರರು ಕಂಚಿನ ಪದಕದ ಭರವಸೆ ನೀಡಿದ್ದಾರೆ ಈ ಮೊದಲು ಬ್ಯಾಡ್ಲಿಂಟನ್ನ ಸಿಂಗಲ್ಲ್ ವಿಭಾಗದಲ್ಲಿ ಇದುವರೆಗೆ ಯಾವುದೇ ಪದಕ ರಾಷ್ಟಕ್ಕೆ ಲಭಿಸಿರಲಿಲ್ಲ ಬಾಕ್ಸಿಂಗ್ ವಿಭಾಗದಲ್ಲಿ ವಿಕಾಸ್ ಕ್ರಿಷನ್ ಮತ್ತು ಅಮಿತ್ ಪಂಘಾಲ್ ಸೇರಿದಂತೆ ನಾಲ್ವರು ಕುಸ್ತಿಪಟುಗಳು ಇಂದು ನಡೆಯು ಪ್ರಿ ಕ್ವಾರ್ಟರ್ ಪೈನಲ್ ಪಂದ್ಯಾವಳಿಯಲ್ಲಿ ಸೆಣಸಲಿದ್ದಾರೆ ಇನ್ನು ಮಹಿಳೆಯರ ಹಾಕಿ ಪಂದ್ಯಾವಳಿಯಲ್ಲಿ ಭಾರತ ತನ್ನ ನಾಲ್ಕನೇ ಹಾಗೂ ಗುಂಪಿನ ಫೈನಲ್ ಪಂದ್ಯವನ್ನು ಫೈಲ್ಯಾಂಡ್ ನೊಂದಿಗೆ ಆಡಲಿದೆ ಭಾರತೀಯ ಮಹಿಳಾ ತಂಡ ಸೇರಿದಂತೆ ಪುರುಷರ ತಂಡ ಈಗಾಗಲೇ ಸೆಮಿಫೈನಲ್ ಹಂತ ತಲುಪಿವೆ ಸ್ಟಾಷ್ ಮತ್ತು ಟೇಬಲ್ ಟೆನಿಸ್ ಪಂದ್ಯಾವಳಿಗಳಲ್ಲಿ ಭಾರತೀಯ ಮಹಿಳಾ ಮತ್ತು ಪುರುಷರ ತಂಡಗಳು ಇಂದು ತಮ್ಮ ಮೊದಲ ಸುತ್ತಿನ ಪಂದ್ಯಗಳನ್ನು ಆಡಲಿವೆ ಭಾರ ಎತ್ತುವ ಸ್ಪರ್ಧೆ ಕುದುರೆ ಸವಾರಿ ವಾಲಿಬಾಲ್ ಕರಾಟೆ ಮತ್ತು ದೋಣಿ ಸ್ಪರ್ಧೆಗಳು ಇಂದು ನಡೆಯಲಿದ್ದು ಭಾರತೀಯ ಆಟಗಾರರು ಸ್ಪರ್ಧಿಸಲಿದ್ದಾರೆ